ಬೆಳಿಗ್ಗೆ ಸದನ ಸಮಾವೇಶಗೊಳ್ಳುತ್ತಿದ್ದಂತೆ ಇತ್ತೀಚೆಗೆ ನಿಧನರಾದ ಮಾಜಿ ರಾಷ್ಟಪತಿ ಪ್ರಣಬ್ ಮುಖರ್ಜಿ ಪಂಡಿತ್ ಜಸ್ರಾಜ್ ಹಾಲಿ ಸಂಸದ ಎಚ್

ಮತ್ತೆ ಸದನ ಸಮಾವೇಶಗೊಂಡಾಗ ಪ್ರಶ್ನೋತ್ತರ ಕಲಾಪ ರದ್ದತಿ ಚರ್ಚೆಯ ವಸ್ತುವಾಯಿತು ಸರ್ಕಾರ ಎಲ್ಲ ವಿಷಯಗಳ ಬಗ್ಗೆ ಚರ್ಚಿಸಲು ಸಿದ್ಧವಾಗಿದೆ ಎಂದು ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಪ್ರಲ್ವಾದ್ ಜೋಶಿ ಸ್ಪಷ್ಟಪಡಿಸಿದರು ಪ್ರಶ್ನೋತ್ತರದ ಹೊರತಾಗಿಯೂ ಸರ್ಕಾರವನ್ನು ಪ್ರಶ್ನಿಸಲು ಹಲವು ಮಾರ್ಗಗಳವೆ ಎಂದು ಅವರು ಹೇಳಿದರು

ಆ ನಂತರ ನಡೆದ ಕಲಾಪದಲ್ಲಿ ಪ್ರಶ್ನೋತ್ತರ ವೇಳೆಯನ್ನು ರದ್ದುಪಡಿಸುವ ಗೊತ್ತುವಳಿ ಅಂಗೀಕರಿಸಲಾಯಿತು ದೇಶದ ಕೃಷಿರಂಗದಲ್ಲಿ ಪರಿವರ್ತನೆ ತರುವ ಮತ್ತು ರೈತರ ಆದಾಯವನ್ನು ಹೆಚ್ಚಿಸುವ ಗುರಿ ಹೊಂದಿರುವ ಮೂರು ಮಸೂದೆಗಳನ್ನು ಲೋಕಸಭೆಯಲ್ಲಿ ನಿನ್ನೆ ಮಂಡಿಸಲಾಯಿತು

ಮಸೂದೆಗಳನ್ನು ಮಂಡಿಸಲು ಅಧ್ಯಕ್ಷರ ಅನುಮತಿ ಕೋರಿ ಮಾತನಾಡಿದ ಸಚಿವ ನರೇಂದ್ರ ಸಿಂಗ್ ತೋಮರ್ ಮಸೂದೆಯಲ್ಲಿರುವ ಕ್ರಮಗಳು ಕೃಷಿ ಉತ್ಪನ್ನಗಳ ತಡೆರಹಿತ ವ್ಯಾಪಾರಕ್ಕೆ ಅನುವು ಮಾಡಿಕೊಡುತ್ತದೆ ರೈತರಿಗೆ ತಮ್ಮ ಆಯ್ಕೆಯ ಹೂಡಿಕೆದಾರರೊಂದಿಗೆ ತೊಡಗಿಸಿಕೊಳ್ಳಲು ಅಧಿಕಾರ ನೀಡುತ್ತದೆ ಎಂದರು ಈ ಕ್ರಮಗಳು ಸರ್ಕಾರ ಕೈಗೊಂಡ ಕ್ರಮಗಳ ಸರಣಿಯಲ್ಲಿ ಇತ್ತೀಚಿನವು ಮಾತ್ರ

ಸೋಮಣ್ಣ ಹೇಳಿದ್ದಾರೆ

ರಾಜ್ಯದಲ್ಲಿ ಯಾವುದೇ ತಾಯಿಯಂದಿರು ಮತ್ತು ಮಕ್ಕಳು ಅಪೌಷ್ಷಿಕತೆಯಿಂದ ಬಳಲಬಾರದು ಅಂಗನವಾಡಿಗಳಲ್ಲಿ ನೀಡಲಾಗುತ್ತಿರುವ ದಿಷಾಧೋಪಾಚಾರದ ಸಮಗ್ರ ಮಾಹಿತಿಯನ್ನೂ ಅಂಗನವಾಡಿ ಕಾರ್ಯಕರ್ತೆಯರು ಮೊಬೈಲ್ ಮೂಲಕ ಪೋಷಕರಿಗೆ ನೀಡಲು ಸಹಕಾರಿಯಾಗಲಿದೆ ಎಂದು ಸಚಿವರು ಹೇಳಿದರು

ತಂಡ ನೀಡಿರುವ ವರದಿಯನುಸಾರ ಬೆಳೆನಷ್ಟ ಪರಿಹಾರ ಸಿಗಲಿದೆ ಎಂದು ಕೃಷಿ ಸಚಿವ ಬಿ

ಬೆಳಗಾವಿಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಪರಿಹಾರ ಹೆಚ್ಚಿಸುವ ನಿಟ್ಟನಲ್ಲಿ ಮುಖ್ಯಮಂತ್ರಿಗಳು ಪ್ರಯತ್ನ ಮಾಡುತ್ತಿದ್ದಾರೆ ಕೇಂದ್ರದ ಅಧ್ಯಯನ ವರದಿ ನೋಡಿ ಪರಿಹಾರ ಬಿಡುಗಡೆಯಾಗಲಿದೆ ಎಂದರು ಇದೇ ಮೊದಲ ಬಾರಿಗೆ ರಾಜ್ಯದಲ್ಲಿ ರೈತರಿಂದಲೇ ಬೆಳೆ ಸಮೀಕ್ಷೆ ನಡೆಸಲಾಗುತ್ತಿದ್ದು ರೈತರೇ ತಮ್ಮ ಬೆಳೆ ಸಮೀಕ್ಷೆ ನಡೆಸಿ ತಾವೇ ಪ್ರಮಾಣಪತ್ರ ನೀಡುವಂತಪ ಈ ಹೊಸ ಪ್ರಯೋಗ ದೇತಾದ್ಯಂತ ಮಾದರಿಯಾಗಿದೆ ಎಂದು ಸಚಿವ ಬಿ

ಸೈಬರ್ ಹಾಗೂ ಭೌತಿಕ ಆವರಣ ಒಟ್ಟುಗೂಡಿಸುವಿಕೆ ಮುಂಬರುವ ದಿನಗಳಲ್ಲಿ ಆರ್ಥಿಕತೆ ಸೇರಿದಂತೆ ಎಲ್ಲಾ ವಲಯಗಳ ಮೇಲೆ ಅಗಾಧ ಪ್ರಭಾವ ಬೀರುವ ತಾಂತ್ರಿಕತೆಯಾಗಲಿದೆ ಎಂದು ಐಟಿ ಬಿಟಿ ಖಾತೆ ಸಚಿವ ಡಾ

ಭೌತಿಕ ಸೈಬರ್ ಆವರಣಗಳ ಒಗ್ಗೂಡುವಿಕೆಯಿಂದ ನಿಖರವಾಗಿ ವಿಶ್ಲೇಷಿಸಬಲ್ಲ ತಂತ್ರಜ್ಜಾನ ದೊರೆಯಲಿದ್ದು ಇದರಿಂದ ಸರ್ಕಾರದ ಕಾರ್ಯಕ್ಷಮತೆ ಉತ್ತರದಾಯಿತ್ವ ಪಾರದರ್ಶಕತೆ ಹೆಚ್ಚಲಿದೆ ಎಂದು ಸಚಿವ ಅಶ್ವತ್ವನಾರಾಯಣ ಹೇಳಿದರು

ಬೆಂಗಳೂರಿನಲ್ಲಿ ನಿನ್ನೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು

ಆದರೆ ಈ ಯೋಜನೆಗಳಿಗೆ ಸರ್ಕಾರ ಇನ್ನೂ ಅನುದಾನ ಬಿಡುಗಡೆ ಮಾಡಿಲ್ಲ ಇದರಿಂದ ಕಾಮಗಾರಿಗಳು ಅರ್ಧಕ್ಕೆ ನಿಂತಿದ್ದು ತಕ್ಷಣ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿದರು

ಲೋಕಸಭೆಯ ಕಲಾಪ ಆರಂಭಕ್ಕೂ ಮುನ್ನ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದೇಶದ ಗಡಿಗಳನ್ನು ಸೈನಿಕರು ಕಾಪಾಡುತ್ತಿದ್ದಾರೆ ನಮ್ಮ ಸೈನಿಕರಿಗೆ ಬೆಂಬಲವಾಗಿ ಎಲ್ಲ ಸಂಸದರು ಒಗ್ಗಟ್ಲಾಗಿ ನಿಂತಿದ್ದಾರೆ ಎಂದರು ಈ ಬಾರಿಯ ಅಧಿವೇಶನ ಬೆಳಗ್ಗೆ ಮತ್ತು ಸಂಜೆಯಂತೆ ಎರಡು ಅವಧಿಗಳಲ್ಲಿ ನಡೆಯುತ್ತದೆ ಶನಿವಾರ ಭಾನುವಾರ ಸಹ ಕಲಾಪ ನಡೆಸಲು ಸರ್ವಸದಸ್ಯರು ಒಪ್ಪಿಗೆ ಸೂಚಿಸಿದ್ದಾರೆ ದೇಶದ ಹಿತದೃಷ್ಟಿಯಿಂದ ಮಹತ್ವದ ನಿರ್ಣಯಗಳು ಜಾರಿಯಾಗಲಿದ್ದು ಅನೇಕ ವಿಚಾರಗಳ ಕುರಿತು ಚರ್ಚೆ ನಡೆಯಲಿದೆ ಎಂದರು ವಿಶೇಷ ಸನ್ನಿವೇಶಗಳ ನಡುವೆ ಸಂಸತ್ ಅಧಿವೇಶನ ನಡೆಯುತ್ತಿದ್ದು ಕೋವಿಡ್ ಸಂದರ್ಭದಲ್ಲಿ ತಮ್ಮ ಕೆಲಸವನ್ನು ನಿರ್ವಹಿಸುವ ಹಾದಿಯನ್ನು ಸಂಸದರು ಆಯ್ಲೆ ಮಾಡಿಕೊಂಡಿದ್ದಾರೆ ಅಧಿವೇಶನದ ವೇಳೆ ಕೋವಿಡ್ನ ನಿಯಮಗಳನ್ನು ಅನುಸರಿಸಲಾಗುವುದು ಕೋವಿಡ್ಗೆ ಔಷಧಿ ಕಂಡುಹಿಡಿಯುವವರೆಗೆ ನಿಯಮಗಳು ಮುಂದುವರಿಯುತ್ತಲೇ ಇರುತ್ತವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು

ಈ ಕುರಿತು ಮಾಹಿತಿ ನೀಡಿದ ಜಿಲ್ಲಾಧಿಕಾರಿ ಡಾ ಪರೀಶಕುಮಾರ್ ದೇಹದಲ್ಲಿ ಸ್ಕರೆ ಅಂಶ ಹಾಗೂ ಆಮ್ಲಜನಕದ ಪ್ರಮಾಣ ಅಳೆಯುವ ಸಲುವಾಗಿ ಪಲ್ಸ್ ಆಕ್ಲಿಮೀಟರ್ ಮತ್ತು ಗ್ಲೂಕೊಮೀಟರ್ ಬಳಸಲಾಗಿತ್ತು